ಪ್ರತಿಪಕ್ಷಗಳ ಸದಸ್ಕರಿಂದ ವಾಗ್ಯುದ್ದ

ದಕ್ಷಿಣಕನ್ನಡ ಉಡುಪಿ ವಿಜಯಮರ ಜಿಲ್ಲೆಗಳಲ್ಲಿ ಮುಂದುವರೆದ ಮಳೆಯ ಆರ್ಭಟ

ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರದ ವಿರುದ್ದ ತೆಲುಗು ದೇಸಂ ಪಕ್ಷ ಮಂಡಿಸಿರುವ ಅವಿಶ್ವಾಸ ನಿರ್ಣಯದ ಬಗ್ಗೆ ಲೋಕಸಭೆಯಲ್ಲಿ ಈಗ ಚರ್ಚೆ ನಡೆಯುತ್ತಿದೆ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಮಾತನಾಡಿ ಎನ್ ಡಿ ಎ ಸರ್ಕಾರ ಜನತೆಗೆ ಹುಸಿ ಭರವಸೆಗಳನ್ನು ಮಾತ್ರ ನೀಡುತ್ತಿದೆ

ಗ್ಬಹ ಸಚಿವ ರಾಜನಾಥ್ ಸಿಂಗ್ ಚರ್ಚೆಯಲ್ಲಿ ಭಾಗವಹಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದ ಬಗ್ಗೆ ಜನತೆ ಹೊಂದಿರುವ ವಿಶ್ವಾಸವನ್ನು ವಿರೋಧ ಪಕ್ಷಗಳು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಹೇಳಿದರು ಕಾಂಗ್ರೆಸ್ಗೆ ಜನತೆ ಬಹುಮತ ನೀಡಿದ್ದು

ಪ್ರಧಾನಮಂತ್ರಿಯವರು ಭಾರತವನ್ನು ಜಾಗತಿಕವಾಗಿ ಉನ್ನತ ಮಟ್ಟಕ್ಕೆ ಕೊಂಡೊದ್ದಿದ್ದು ಭಾರತ ಈಗ ಜಗತ್ತಿನ ಆಕರ್ಷಕ ಹೂಡಿಕೆ ತಾಣವಾಗಿದೆ ಎಂದು ಹೇಳಿದ ರಾಜನಾಥ್ ಸಿಂಗ್ ಎನ್ ಡಿ ಎ ಸರ್ಕಾರ ಕೈಗೊಂಡ ಪಲವಾರು ಅಭಿವೃದ್ದಿ ಕಾರ್ಯಕ್ರಮಗಳನ್ನು ಪಟ್ಟಿಮಾಡಿ ಹೇಳಿದರು ಇದಕ್ಕೆ ಮುನ್ನ ಇಂದು ಬೆಳಿಗ್ಗೆ ಚರ್ಚೆಯನ್ನು ಆರಂಭಿಸಿದ ಟಿ ಡಿ ಪಿ ಸಂಸದ ಜಯದೇವ ಗಲ್ಲಾ ಕೇಂದ್ರದಲ್ಲಿರುವ ಎನ್ ಡಿ ಎ ಸರ್ಕಾರ ಆಂಧ್ರಪ್ರದೇಶಕ್ಕೆ ಕೇವಲ ಟೊಳ್ಳು ಭರವಸೆಗಳನ್ನು ನೀಡುತ್ತಿದೆ ಎಂದು ಆಪಾದಿಸಿದರು ಈ ಮೊದಲು ಅವಿತ್ವಾಸ ನಿರ್ಣಯ ಕುರಿತ ಚರ್ಚೆ ಆರಂಭವಾಗುವುದಕ್ಕೂ ಮುನ್ನವೇ ಬಿಜು ಜನತಾದಳದ ಸಂಸದರು ಸಭಾತ್ವಾಗ ಮಾಡಿದರು ಓಡಿತಾ ರಾಜ್ಯದ ವಿಷಯದಲ್ಲಿ ಒಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಹಾಲಿ ಐಜೆಪಿ ನೇತೃತ್ವದ ಸರ್ಕಾರ ಎರಡೂ ಅನ್ನಾಯ ಮಾಡಿವೆ ಎಂದು ಐಜೆಡಿ ಸಂಸದ ಭತ್ವಪರಿ ಮಹತಾಬ್ ಆರೋಪಿಸಿದರು ಇದೇ ವೇಳೆ ಶಿವಸೇನೆ ಅವಿಶ್ವಾಸ ನಿರ್ಣಯದ ಮೇಲಿನ ಮತದಾನದಲ್ಲಿ ಭಾಗವಹಿಸದೇ ಇರಲು ನಿರ್ಧರಿಸಿತು ಈಗ್ಗೆ ಸ್ವಲ್ಪ ಹೊತ್ತಿನ ಮುನ್ನ ಸಂಸತ್ ಭವನದ ಹೊರಗಡೆ ಸುಧ್ಲಿಗಾರರೊಂದಿಗೆ ಮಾತನಾಡಿದ ಸಂಸದೀಯ ವ್ಕವಹಾರಗಳ ಸಚಿವ ಅನಂತಕುಮಾರ್ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಅವರು ಸರ್ಕಾರದ ವಿರುದ್ದ ಸುಳ್ಳು ಆರೋಪಗಳನ್ನು ಮಾಡಿದ್ಲು ಅವರ ವಿರುದ್ದ ಬಿಜೆಪಿ ಪಕ್ಷು ಚ್ಲುತಿ ಗೊತ್ತುವಳಿ ಮಂಡಿಸಲಿದೆ ಎಂದು ಹೇಳಿದರು

ಇಎಸ್ಐ ಆಸ್ಪತ್ರೆಗಳಲ್ಲಿ ಕಾರ್ಮಿಕರ ಆರೋಗ್ಯ ತಪಾಸಣೆಗೆ ಪ್ರಯೋಗಾಲಯ ಇಲ್ಲದೇ ಇರುವುದರಿಂದ ಬೇರೆ ಆಸ್ಪತ್ರೆಗೆ ಶಿಫಾರಸ್ಲು ಮಾಡಬೇಕಾಗಿತ್ತು ಅದರ ಬದಲು ಆ ಆಸ್ಪತ್ರೆಯಲ್ಲೇ ಪ್ರಯೋಗಾಲಯ ಸ್ವಾಪನೆ ಮಾಡುವುದಿರಂದ ಕಾರ್ಮಿಕರ ಕುಟುಂಬಗಳಿಗೆ ಅನುಕೂಲವಾಗುವುದು ಎಂದು ಹೇಳಿದರು

ಕೆಲವು ಒಕ್ಕೂಟಗಳು ರೈತರಿಗೆ ನೀಡುವ ದರದಲ್ಲಿ ಕಡಿಮೆ ಮಾಡಿರುವ ಬಗ್ಗೆ ಉಲ್ಲಖೇಸಿದ ಅವರು ಮುಂಗಾರು ಸಂದರ್ಭದಲ್ಲಿ ದರ ಕಡಿತ ಮಾಡುವ ಅಧಿಕಾರ ಒಕ್ಕೂಟಕ್ಕೆ ನೀಡಲಾಗಿದೆ ಎಂದರು

ಮೀನುಗಾರರಿಗೆ ಸೀಮಎಡ್ಡೆ ಮತ್ತು ಡೀಸಲ್ ವಿತರಣೆಯಲ್ಲಿ ಕೆಲವು ತೊಂದರೆಯಾಗುತ್ತಿದ್ದು ಕೇಂದ್ರ ಆಹಾರ ಸಚಿವರೊಂದಿಗೆ ಸಮಾಲೋಚಿಸಿ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯಲಾಗುವುದು ಎಂದು ಸಚಿವ ವೆಂಕಟರಾವ್ ನಾಡಗೌಡ ತಿಳಿಸಿದರು ಪತ್ರಕರ್ತೆ ವಿಚಾರವಾದಿ ಗೌರಿಲಂಕೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಮತ್ತೊಬ್ಬ ಶಂಕಿತನನ್ನು ಕಳೆದ ಬುಧವಾರ ಬಂಧಿಸಿದ್ದು ಬಂಧಿತರ ಸಂಖ್ಯೆ ಗಕ್ಷೆ ಏರಿದೆ

ಈ ಬಂಧನದ ವಿಷಯವನ್ನು ದೃಢಪಡಿಸಿದ ಗೃಹ ಸಚಿವ ಡಾ

ಪರಮೇಶ್ವರ್ ಈ ಬಂಧನದಿಂದ ತನಿಖೆಗೆ ಬಹಳಷ್ಟು ನೆರವಾಗಲಿದ್ದು ತನಿಖೆ ಶೀಘ್ರದಲ್ಲೇ ಕೊನೆಗೊಳ್ಳುವುದೆಂಬ ವಿಶ್ವಾಸ ವ್ಯಕ್ತಪಡಿಸಿದರು ಶೀರೂರು ಶ್ರೀಗಳ ಅನುಮಾನಸ್ಪದ ಸಾವು ಬಗ್ಗೆ ಅವರ ಸಹೋದರ ದೂರು ನೀಡಿದ್ದು ಈ ಹಿನ್ನೆಲೆಯಲ್ಲಿ ತನಿಖೆ ನಡೆಯುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದರು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಪತ್ನಿ ಸಮೇತರಾಗಿ ಕಾವೇರಿ ನದಿಯ ಉಗಮ ಸ್ಥಳ ತಲಕಾವೇರಿಯಲ್ಲಿ ಇಂದು ವಿಶೇಷ ಮೂಜೆ ಸಲ್ಲಿಸಿದರು ಆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದ ಎಲ್ಲಾ ಕಡೆ ಉತ್ತಮ ಮಳೆಯಾಗುತ್ತಿದ್ದು ಜಲಾಶಯಗಳು ಭರ್ತಿಯಾಗುತ್ತಿರುವುದು ರೈತರಿಗೆ ಸಂತಸದ ವಿಚಾರವಾಗಿದೆ ಎಂದರು

ಶಿವಕುಮಾರ್ ಮುಖ್ಯಮಂತ್ರಿಗಳ ಜೊತೆಗಿದ್ದರು ಮುಖ್ಯಮಂತ್ರಿಗಳು ಬಳಿಕ ಮೈಸೂರಿಗೆ ಆಗಮಿಸಿ ಜಾಮುಂಡೇಶ್ವರಿ ಮಾತೆಗೆ ಪೂಜೆ ಸಲ್ಲಿಸಿದರಲ್ಲದೆ ಕಬಿನಿ ಮತ್ತು ಕೃಷ್ಣರಾಜ ಸಾಗರ ಜಲಾಶಯಗಳಿಗೆ ತೆರಳಿ ಬಾಗಿನ ಅರ್ಪಿಸಿದರು ಉತ್ತಮ ಮಳೆಯಿಂದ ಜಲಾಶಯಗಳು ತುಂಬಿದ್ದು ವ್ಯವಸಾಯ ಮತ್ತು ಕುಡಿಯುವ ನೀರಿಗೆ ಅನುಕೂಲವಾಗಿದೆ ಜನತೆಗೆ ವಿಶೇಷವಾಗಿ ರೈತರಿಗೆ ಸಂತೋಷವಾಗಿದೆ ಎಂದು ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ಹೇಳಿದರು ಪಲವಾರು ವರ್ಷಗಳಿಂದ ಇದ್ದ ನೀರಿನ ಕೊರತೆ ಈಗ ನಿವಾರಣೆಯಾಗಿದ್ದು ಜನರಲ್ಲಿ ನೆಮ್ಮದಿ ಮೂಡಿದೆ ಎಂದು ಅವರು ಹೇಳಿದರು ಉತ್ತರ ಕರ್ನಾಟಕ ಭಾಗದ ತುಂಗಭದ್ರ ಆಲಮಟ್ಟಿ ನಾರಾಯಣಮರ ಜಲಾಶಯಗಳು ಸಪ ಭರ್ತಿಯಾಗಿದ್ದು ಅಲ್ಲಿಗೂ ತೆರಳಿ ಬಾಗಿನ ಅರ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು ಪರಿಶಿಷ್ಟ ಜಾತಿ ಮತ್ತು ವರ್ಗದವರ ಭಡ್ತಿ ಮೀಸಲಾತಿ ಕುರಿತಂತೆ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಅವರು ವಿಷಯ ಈಗ ನ್ಯಾಯಾಲಯದಲ್ಲಿದ್ದು ನ್ಯಾಯಾಲಯದ ತೀರ್ಷಿನ ಅನ್ವಯ ಕ್ರಮ ಕೈಗೊಳ್ಳಲಾಗುವುದು ಎಂದರು ಮಂಡ್ಕದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಕಮಂತ್ರಿ ಎಚ್

ಕುಮಾರಸ್ವಾಮಿ ಸರ್ಕಾರ ಹೊಸ ಕೃಷಿ ನೀತಿ ತರಲು ನಿರ್ಧರಿಸಿದ್ದು ರೈತರ ಉಳಿವಿಗೆ ಶಾಶ್ವಕ ಪರಿಹಾರ ಕಲ್ಪಿಸಲು ಚಿಂತನೆ ನಡೆಸಿದೆ ಎಂದು ಹೇಳಿ ರೈತರು ಆಶ್ವಪತ್ಯೆಗೆ ತರಣಾಗಬಾರದು ಎಂದು ಮನವಿ ಮಾಡಿದರು ತಮ್ಮ ಸರ್ಕಾರ ಸ್ಟಿರವಾಗಿದ್ದು ಯಾರೂ ಅಭದ್ರಗೊಳಿಸಲು ಸಾಧ್ಯವಿಲ್ಲ ಎಂದು ಕುಮಾರಸ್ವಾಮಿ ಹೇಳಿದರು

ಮಾಹಾರಾಷ್ಟದ ಧಾಮ್ ಕನೇರ್ ಅಗ್ನಿ ಕೊಯ್ನಾ ಪಂಚಗಂಗಾ ವೇದಗಂಗಾ ದೂದ್ಗಂಗಾ ಹಿರಣ್ಯಕೇಷಿ ತುಳಸಿ ಮಾರ್ಕೆಂಡೆಯ ರಾಧಾನಗರಿ ನವಜಾ ಪಾಟ್ಗಾಂವ್ ಹಾಗೂ ರಾಜ್ಯದ ರಾಜಾಮರ ಬ್ದಾರೇಜ್ ಫಟಪ್ರಭ ಹಿಪ್ಪರಗಿ ಬ್ಕಾರೇಜ್ಗಳಿಂದ ಅಲ್ಲದೆ ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿರುವುದರಿಂದ ಜಲಾಶಯಕ್ಕೆ ಪರಿದು ಬರುತ್ತಿರುವ ನೀರಿನ ಪ್ರಮಾಣ ಅಧಿಕಗೊಂಡಿದೆ

ವಿದ್ಯುತ್ ಉತ್ಪಾದನೆಗಾಗಿ ಕೆ

ಎಲ್

ಎಲ್ ನಲ್ಲಿ ವಿದ್ಯುತ್ ಉತ್ಪಾದನೆ ಆರಂಭಗೊಂಡಿದೆ ಜಲಾಶಯಕ್ಕೆ ನೀರಿನ ಪರಿವು ಹೆಚ್ಚರುವ ಒನ್ನೆಲೆಯಲ್ಲಿ ಕೃಷ್ಣ ನದಿ ದಂಡೆಯಲ್ಲಿ ವಾಸಿಸುವ ಜನರಿಗೆ ಮುನ್ನಚ್ಚರಿಕೆ ನೀಡಿದ್ದು

ದಕ್ಷಿಣಕನ್ನಡ ಜಿಲ್ಲೆಯಾದ್ಯಂತ ಇಂದು ಬೆಳಿಗ್ಗೆಯಿಂದ ಧಾರಕಾರ ಮಳೆಯಾಗುತ್ತಿದ್ದು ಜಿಲ್ಲೆಯ ನದಿಗಳ ನೀರಿನ ಮಟ್ಟದಲ್ಲಿ ಏರಿಕೆಯಾಗುತ್ತಿದೆ ಮಳೆ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ತಾಲ್ಲೂಕಿನ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಪ್ರಕಟಿಸಲಾಗಿದೆ

ಅದೇ ರೀತಿ ಉಪ್ಪಿನಂಗಡಿಯಲ್ಲಿ ನೇತಾವತಿ ಪಾಗೂ ಕುಮಾರಧಾರ ನದಿಗಳಲ್ಲೂ ನೀರಿನ ಮಟ್ಟ ಏರುತ್ತಿದ್ದು ಅಪಾಯದ ಮಟ್ಟ ಮುಟ್ಟುವ ಸಂಭವವಿದೆ

ಚಂದ್ರಮೌಳಿ ಬೆಂಗಳೂರಿನಲ್ಲಿಂದು ನಿಧನ ಹೊಂದಿದರು

ಭದ್ರಾವತಿ ಕೇಂದ್ರದಲ್ಲಿ ನಿಲಯದ ಕಲಾವಿದರಾಗಿಯೂ ಸೇವೆಸಲ್ಲಿಸಿದ್ದರು ಅವರು ಅನೇಕ ಕರ್ನಾಟಕ ಸಂಗೀತ ಕಲಾವಿದರೊಂದಿಗೆ ಪಕ್ಕವಾದ್ಯ ನುಡಿಸಿ ಪ್ರಖ್ಯಾತರಾಗಿದ್ದರು